ನಮ್ಮ ಏಕರೂಪದ ಭವಿಷ್ಣದ ಮರು ವ್ಯಾಖ್ವಾನ ಸರ್ವರಿಗೂ ಸುರಕ್ಷಿತ ಮತ್ತು ಸುಭದ್ರ ವಾತಾವರಣ ಎಂಬುದು ಈ ಶೃಂಗಸಭೆಯ ಘೋಷವಾಕ್ಕವಾಗಿದೆ ಗಯಾನ ಗಣರಾಜ್ಯದ ಅಧ್ಯಕ್ಷ ಡಾ ಮೊಹಮ್ದದ್ ಅರ್ಫಾನ್ ಅಲಿ ಪಪುವಾ ನ್ಯೂ ಗಿನಿ ಅಧ್ಯಕ್ಷ ಜೇಮ್ಸ್ ಮರಾಪೆ ವಿಶ್ವ ಸಂಸ್ಥೆಯ ಉಪ ಜನರಲ್ ಕಾರ್ಯದರ್ಶಿ ಅಮಿನಾ ಜೆ ಮೊಹಮ್ನದ್ ಮತ್ತು ಕೇಂದ್ರ ಪರಿಸರ ಅರಣ್ಣ ಹಾಗೂ ಹವಾಮಾನ ವೈಪರೀತ್ಯ ಸಚಿವ ಪ್ರಕಾಶ್ ಜಾವಡೇಕರ್ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಈ ಶೃಂಗಸಭೆ ಹವಾಮಾನ ವೈಪರೀತ್ಯ ವಿರುದ್ದ ಹೋರಾಟ ನಡೆಸುತ್ತಿರುವ ಅಸಂಖ್ಯಾತ ಸರ್ಕಾರಿ ಅಧಿಕಾರಿಗಳು ವಾಣಿಜ್ಯ ನಾಯಕರು ಶೈಕ್ಷಣಿಕ ತಜ್ಞರು ಹವಾಮಾನ ವಿಜ್ಞಾನಿಗಳು ಯುವಕರು ಮತ್ತು ನಾಗರಿಕ ಸಮಾಜವನ್ನು ಒಂದೆಡೆ ಸೇರಿಸಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಷ್ಟಪತಿ ಅವರ ವಂದನಾ ನಿರ್ಣಯದ ಮೇಲಿನ ಚರ್ಚೆ ಕುರಿತು ಲೋಕಸಭೆಯಲ್ಲಿಂದು ಪ್ರತಿಕ್ರಿಯೆ ನೀಡುವ ನಿರೀಕ್ಷೆ ಇದೆ ನೂತನ ಕೃಷಿ ಕಾನೂನು ಮತ್ತು ರೈತರ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಸುಮಾರು ಒಂದು ವಾರ ಲೋಕಸಭೆಯಲ್ಲಿ ಗಲಾಟಿ ಗದ್ದಲ ನಡೆದ ನಂತರ ನಿನ್ನೆ ರಾಷ್ಲಪತಿ ಅವರ ಭಾಷಣದ ಮೇಲಿನ ವಂದನಾ ನಿರ್ಣಯ ಕುರಿತು ಚರ್ಚೆ ಪುನರಾರಂಭಗೊಂಡಿದೆ

ದೇಶದಲ್ಲಿ ಕೃಷಿ ವಲಯವನ್ನು ಉತ್ತೇಜಿಸಲು ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೆತ್ತಿಕೊಂಡಿದೆ ಹಲವು ಬೆಳೆಗಳು ಮತ್ತು ಆಹಾರ ಧಾನ್ವಗಳ ಎಂಎಸ್ ಪಿಯನ್ನು ಸರ್ಕಾರ ಹೆಚ್ಚಿಸಿದೆ ಜತೆಗೆ ಪಿಎಂ ಕಿಸಾನ್ ಸಮ್ನಾನ್ ನಿಧಿ ಯೋಜನೆಯಡಿ ರೈತರಿಗೆ ಆರ್ಥಿಕ ನೆರವು ನೀಡುತ್ತಿದೆ ಎಂದು ಪ್ರತಿಪಾದಿಸಿದರು ಇದಕ್ಕೂ ಮುನ್ನ ನ್ಯಾಪನಲ್ ಕಾನ್ಫರೆನ್ಸ್ ಮುಖಂಡ ಡಾ

ಹಾಗೆಯೇ ರೈತರ ಸಮಸ್ಥೆಗಳಿಗೆ ಸೂಕ್ತ ಪರಿಹಾರ ಹುಡುಕಬೇಕಿದೆ ಎಂದು ಆಗ್ರಹಿಸಿದರು

ಪರಿಸ್ಥಿತಿಯನ್ನು ಗಂಭೀರ ಎಂದು ಸಂಬೋಧಿಸಿರುವ ಗಡ್ಡರಿ ವಿಶ್ವದಲ್ಲೇ ಭಾರತ ರಸ್ತೆ ಅಪಘಾತಗಳಲ್ಲಿ ಅಮೆರಿಕ ಮತ್ತು ಚೀನಾವನ್ನು ಹಿಂದಿಕ್ಕಿ ಮೊದಲ ಸ್ವಾನದಲ್ಲಿದೆ ಎಂದು ಹೇಳಿದ್ದಾರೆ

ರಸ್ತೆ ಸುರಕ್ಷತೆ ಎಂಬುದು ಬಹುಶಃ ನಡವಳಿಕೆ ಸಮಸ್ಥೆಯಾಗಿರಬಹುದು ಮತ್ತು ಸಮನ್ವಯತೆಯನ್ನು ಸಾಧಿಸಲು ಬ್ಲಾಕ್ನಿಂದ ತಾಲೂಕುಮಟ್ಟದವರೆಗೆ ಸಹಕಾರ ಸಂಯುಕ್ತ ವ್ವವಸ್ಥೆ ಅವಕ್ಷಕತೆಯಿದೆ ಎಂದು ಅವರು ಹೇಳಿದರು ರಸ್ತೆ ಸುರಕ್ಷತೆ ವಿಷಯಗಳ ಕುರಿತು ಜಾಗೃತಿ ಮೂಡಿಸಲು ಭಾರತ ಪ್ರಸ್ತುತ ರಸ್ತೆ ಸುರಕ್ಷತಾ ಮಾಸಿಕವನ್ನು ಆಚರಿಸುತ್ತಿದೆ

ವಿಶ್ವದಲ್ಲೇ ಕಡಿಮೆ ಸಮಯದಲ್ಲಿ ಹೆಚ್ಚು ಮಂದಿಗೆ ಲಸಿಕೆ ಹಾಕಲಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಫ್ಘಾನಿಸ್ತಾನದ ಅಧ್ವಕ್ಷ ಅಶ್ರಫ್ ಫನಿ ಅವರೊಂದಿಗೆ ನಿನ್ನೆ ವರ್ಚುವಲ್ ಮೂಲಕ ಸಭೆ ನಡೆಸಿದರು ಇದೇ ವೇಳೆ ಶಾಟೂಟ್ ಜಲಾಶಯ ಯೋಜನೆ ಕುರಿತಂತೆ ಪ್ರಧಾನಮಂತ್ರಿ ಹಾಗೂ ಅಲ್ಲಿನ ಅಧ್ವಕ್ಷರ ಸಮ್ಮಖದಲ್ಲಿ ವಿದೇಶಾಂಗ ಸಚಿವ ಡಾ

ಜೈಶಂಕರ್ ಮತ್ತು ಅಫ್ಫಾನಿಸ್ತಾನದ ವಿದೇಶಾಂಗ ಸಚಿವ ಹನೀಫ್ ಆತ್ಮರ್ ಪರಸ್ಪರ ಒಪ್ಪಂದಕ್ಕೆ ಸಹಿ ಹಾಕಿದರು ಈ ಜಲಾಶಯದಿಂದ ಕಾಬೂಲ್ ನಗರಕ್ಕೆ ಸುರಕ್ಷಿತ ಕುಡಿಯುವ ನೀರು ಪೂರೈಸುವುದರ ಜೊತೆಗೆ ಅಕ್ಕಪಕ್ಕದ ಪ್ರದೇಶಗಳಲ್ಲಿ ನೀರಾವರಿ ಜೊತೆಗೆ ವಿದ್ಯುತ್ ಉತ್ಪಾದನೆ ಮಾಡಲು ಸಹಕಾರಿಯಾಗಲಿದೆ ಭಾರತ ಮತ್ತು ಅಫ್ಘಾನಿಸ್ತಾನದ ಹೊಸ ಅಭಿವೃದ್ಧಿ ಸಹಭಾಗಿತ್ವದಲ್ಲಿ ಈ ಯೋಜನೆ ಆರಂಭವಾಗಲಿದೆ

ಅಲ್ಲದೆ ಉಭಯ ದೇಶಗಳ ನಡುವೆ ಬಾಂಧವ್ಯ ವೃದ್ಧಿಗೂ ಒತ್ತು ನೀಡಲಿದೆ ಈ ವೇಳೆ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಫ್ಫಾನಿಸ್ತಾನದಲ್ಲಿ ಶಾಂತಿ ಮಾತುಕತೆಗೆ ಭಾರತ ಎಲ್ಲ ಸಹಕಾರ ನೀಡಲಿದೆ ಅಫ್ರಾನಿಸ್ತಾನದಲ್ಲಿ ಶಾಂತಿ ಐಕ್ಕತೆ ಸುಕ್ಕಿರತೆ ಸೇರಿ ಸಮಗ್ರ ಅಭಿವೃದ್ದಿಗೆ ಸಹಕಾರಿಯಾಗಲಿದೆ

ಶಾಟೂಟ್ ಜಲಾಶಯ ನಿರ್ಮಾಣದಿಂದ ಮತ್ತಪ್ಟು ಬಾಂಧವ್ಯ ವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದರು

ಯೋಜನಾ ಅಭಿವೃದ್ಧಿ ಘಟಕದ ತಂಡಕ್ಕೆ ಹೂಡಿಕೆದಾರರ ಆಸಕ್ತಿಯನ್ನು ತೋರ್ಪಡಿಸುವುದನ್ನು ಸುಲಭಗೊಳಿಸಲು ಸಚಿವಾಲಯದ ಪರಿಷ್ಣತ ಜಾಲತಾಣದಲ್ಲಿ ಹೂಡಿಕೆ ವಿಭಾಗಗಳು ಮತ್ತು ಅವಕಾಶಗಳನ್ನು ತೋರ್ಪಡಿಸಲು ಮತ್ತು ಪ್ರಮುಖವಾಗಿ ಹೂಡಿಕೆದಾರರ ವಿಭಾಗವನ್ನು ಮೀಸಲಿರಿಸಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಈ ಉಪಕ್ರಮಕ್ಕೆ ಮುಂದಾಗಿದೆ ಯೋಜನಾ ಅಭಿವೃದ್ಧಿ ಘಟಕಕ್ಕೆ ನೋಂದಣಿ ಮಾಡಿಕೊಳ್ಳುವ ಮೂಲಕ ಹೂಡಿಕೆದಾರರು ಯಾವ ವಿಭಾಗದಲ್ಲಿ ಹೂಡಿಕೆ ಮಾಡಬಯಸುತ್ತಾರೆ ಎಂಬ ತಮ್ಮ ಆದ್ಯತೆಯನ್ನು ತೋರ್ಪಡಿಸಬಹುದಾಗಿದೆ ಮತ್ತು ಯಾವುದೇ ಸಮಸ್ತೆ ಅಥವಾ ಸವಾಲುಗಳಗೆ ಅಗತ್ತ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ದದ ಎರಡನೇ ಮಹಾಭೀಯೋಗದ ಟ್ರಯಲ್ಸ್ ಸೆನೆಟ್ ನಲ್ಲಿ ನಿನ್ನೆ ಅಧಿಕೃತವಾಗಿ ಆರಂಭಗೊಂಡಿದೆ ಅಮೆರಿಕ ಇತಿಹಾಸದಲ್ಲಿ ಎರಡು ಬಾರಿ ಮಹಾಭೀಯೋಗಕ್ಕೆ ಒಳಗಾದ ಮೊದಲ ಅಧ್ಯಕ್ಷ ಎಂಬ ಅಪಖ್ಯಾತಿಗೆ ಡೊನಾಲ್ಡ್ ಟ್ರಂಫ್ ಒಳಗಾಗಿದ್ದಾರೆ

ನಡಾಲ್ ಮುಂದಿನ ಸುತ್ತಿನಲ್ಲಿ ಅಮೆರಿಕದ ಅರ್ಹತಾ ಸುತ್ತಿನ ವಿಜೇತ ಮೈಕಲ್ ಮೊಹ್ ಅವರನ್ನು ಎದುರಿಸಲಿದ್ದಾರೆ ಒಂದು ವೇಳೆ ನಡಾಲ್ ಈ ಬಾರಿ ಆಸ್ವೇಲಿಯನ್ ಓಪನ್ ಗೆದ್ದಲ್ಲಿ ಆಧುನಿಕ ಟೆನಿಸ್ ಯುಗದಲ್ಲಿ ಎರಡು ಬಾರಿ ಕರೀರ್ ಗ್ರಾನ್ ಸ್ಲಾಮ್ ಗೆದ್ದ ಮೊದಲ ಆಟಗಾರ ಎಂಬ ಶ್ರೇಯಕ್ಷೆ ಭಾಜನವಾಗಲಿದ್ದಾರೆ

ಎಂಟು ಬಾರಿ ಆಸ್ಟೇಲಿಯನ್ ಓಪನ್ ವಿಜೇತ ನೊವಾಕ್ ಜೊಕೊವಿಕ್ ದ್ವಿತೀಯ ಸುತ್ತಿನಲ್ಲಿ ಪ್ರಾನ್ಸೆಸ್ ಟೈಪೋ ಅವರನ್ನು ಎದುರಿಸಲಿದ್ದಾರೆ